ದೇಶದ ಅಭಿವೃದ್ದಿ ಹಾಗೂ ಬೆಳವಣಿಗೆಯಲ್ಲಿ ಯುವ ಭಾರತದ ಪಾತ್ರ ಪ್ರಮುಖವಾಗಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ

ದೇಶ ಹೊಸ ಎತ್ತರಕ್ಕೇರಲು ಈ ಯುವ ಪೀಳಿಗೆಯನ್ನು ಪ್ರೇರೇಪಿಸುವಲ್ಲಿ ದೇಶದ ಹೆಮೈಯಿದೆ ಎಂದು ತಿಳಿಸಿದರು ಭಾರತ ಇಂದು ಹೊಸ ವ್ಯವಸ್ಥೆ ಮತ್ತು ಹೊಸ ಆಲೋಚನೆ ಹೊಂದಿದ ತಲೆಮಾರನ್ನು ಹೊಂದಿದ್ದು ಯುವ ಜನರ ಮೇಲೆ ರಾಷ್ಟಕ್ಕೆ ಬಹಳಷ್ಟು ನಿರೀಕ್ಷೆಯಿದೆ ಎಂದು ಹೇಳಿದ್ದಾರೆ ಸ್ವಾಮಿ ವಿವೇಕಾನಂದ ಅವರ ಹೇಳಿಕೆಯಂತೆ ಯುವಜನರು ದೇಶದಲ್ಲಿ ಬದಲಾವಣೆ ತರುವ ಚೈತನ್ಯ ಶಕ್ತಿವುಳ್ಳವರಾಗಿದ್ದಾರೆ ಆಧುನಿಕ ಭಾರತದಲ್ಲಿ ಈ ಹೊಸ ತಲೆಮಾರಿನವರ ಪಾತ್ರ ಮಹತ್ವದ್ದು ಎಂದು ಹೇಳದರು

ಈ ಆಧ್ಯಾತ್ಮಿಕ ಮತ್ತು ಪ್ರವಾಸಿ ತಾಣಕ್ಕೆ ಭೇಟಿ ನೀಡುವಂತೆ ದೇಶದ ಜನತೆಗೆ ಕರೆ ನೀಡಿದರು ದೇಶೀಯ ಉತ್ಪನ್ನಗಳನ್ನು ಖರೀದಿಸುವ ಮೂಲಕ ಪ್ರೋತ್ಸಾಹಿಸುವಂತೆ ಕರೆ ನೀಡಿದ ಪ್ರಧಾನಮಂತ್ರಿ ನೂರು ವರ್ಷಗಳ ಹಿಂದೆ ಮಹಾತ್ಮ ಗಾಂಧೀಜಿಯವರು ಸ್ವದೇಶಿ ಆಂದೋಲನ ಆರಂಭಿಸಿದ್ದನ್ನು ಪ್ರಸ್ತಾಪಿಸಿದರು

ದೇಶದ ಪ್ರತಿಯೊಬ್ಬ ನಾಗರಿಕನು ಸ್ವಾವಲಂಬಿಯಾಗಿ ಹಾಗೂ ಫನತೆಯಿಂದ ಜೀವನ ನಡೆಸುವುದು ಬಹಳ ಮುಖ್ಯವಾಗಿದೆ ಈ ನಿಟ್ಟಿನಲ್ಲಿ ಜನರು ಸ್ಥಳೀಯ ಉತ್ಪನ್ನಗಳ ಖರೀದಿಗೆ ಹೆಚ್ಚಿನ ಆದ್ಯತೆ ಕೊಡಬೇಕು ಹಾಗೂ ಸ್ಥಳೀಯ ಉತ್ಪನ್ನಗಳ ಬಗ್ಗೆ ಹೆಮ್ಮೆಪಡಬೇಕು ಎಂದು ಹೇಳಿದರು ಉತ್ತರ ಪ್ರದೇಶ ಘುಲ್ಮರ್ನ ಮಹಿಳೆಯರ ಉದಾಪರಣೆ ನೀಡಿದ ಪ್ರಧಾನಮಂತ್ರಿ ಸ್ವ ಸಹಾಯ ಗುಂಪುಗಳು ಪಾದರಕ್ಷೆ ಉತ್ಪಾದಿಸುವ ಕೌಶಲ್ಯವನ್ನು ಕಲಿತು ಗ್ರಾಮೀಣ ಆಜೀವಿಕ ಮಿಷನ್ ನೆರವಿನೊಂದಿಗೆ ಪಾದರಕ್ಷೆ ಉತ್ಪಾದನಾ ಘಟಕವನ್ನು ಸ್ಥಾಪಿಸಿದ್ದಾರೆ ಎಂದು ಹೇಳಿದರು ಈ ಮಹಿಳೆಯರಿಂದ ಪಾದರಕ್ಷೆಗಳನ್ನು ಖರೀದಿಸಿ ಬೆಂಬಲ ನೀಡಿದ ಸ್ಥಳೀಯ ಪೊಲೀಸರು ಹಾಗೂ ಅವರ ಕುಟುಂಬಗಳನ್ನು ಪ್ರಧಾನಿ ಶ್ಲಾಘಿಸಿದ್ದಾರೆ

ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಕೇಂದ್ರ ಸಚಿವ ಸದಾನಂದ ಗೌಡ ಮಾಜಿ ಕೇಂದ್ರ ಸಚಿವೆ ಉಮಾಭಾರತಿ ಸಂಸದೆ ಶೋಭಾ ಕರಂದ್ಲಾಜೆ ಸೇರಿದಂತೆ ಅನೇಕ ಗಣ್ಯರು ಮಠಾಧೀಶರು ಅಂತಿಮ ನಮನ ಸಲ್ಲಿಸಿದರು ಬಳಿಕ ಶ್ರೀಗಳ ಪಾರ್ಥಿವ ಶರೀರವನ್ನು ವಾಯುಪಡೆಯ ಹೆಲಿಕಾಪ್ಲರ್ ಮೂಲಕ ದೆಂಗಳೂರಿಗೆ ತಂದು ಬಸವನಗುಡಿಯ ನ್ಯಾಷನಲ್ ಕಾಲೇಜು ಮೈದಾನದಲ್ಲಿ ಇರಿಸಿ ಸಾರ್ವಜನಿಕರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿತ್ತು

ಎಸ್

ಎಂ ಎಂ ನ ನಾಯಕ ಹೇಮಂತ್ ಸೊರೇನ್ ಇಂದು ಪ್ರಮಾಣ ವಚನ ಸ್ವೀಕರಿಸಿದರು ರಾಂಚಿಯ ಮೊರ್ಹಾಬಾದಿ ಮೈದಾನದಲ್ಲಿ ಇಂದು ಮಧ್ಯಾಷ್ನ ನಡೆದ ಸಮಾರಂಭದಲ್ಲಿ ರಾಜ್ಯಪಾಲರಾದ ದ್ರೌಪದಿ ಮುರ್ಮು ಅವರು ಸೊರೇನ್ ಅವರಿಗೆ ಪ್ರತಿಜ್ಞಾವಿಧಿ ಭೋದಿಸಿದರು ಕಾಂಗ್ರೆಸ್ ಮತ್ತು ಅರ್ಜೆಡಿ ಜೊತೆಗಿನ ಮೈತ್ರಿ ಕೂಟ ಸರ್ಕಾರದ ನೇತೃತ್ವವನ್ನು ಸೊರೇನ್ ವಹಿಸಿದ್ದಾರೆ ಕಾಂಗ್ರೆಸ್ ರಾಜ್ಯ ಘಟಕದ ಅಧ್ಯಕ್ಷ ರಾಮೇಶ್ವರ ಒರಾನ್ ಕಾಂಗ್ರೆಸ್ನ ಜಾರ್ಖಂಡ್ ವಿಧಾನಸಭೆ ಮಾಜಿ ಸ್ವೀಕರ್ ಅಲಂಗೀರ್ ಅಲಂ ಹಾಗೂ ಆರ್ಜೆಡಿ ಶಾಸಕ ಸತ್ಯಾನಂದ್ ಬೋಕಾ ಸಂಪುಟ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದರು

ನೂತನ ಮುಖ್ಲಮಂತ್ರಿ ಹೇಮಂತ್ ಸೊರೇನ್ ಅವರಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಭಿನಂದನೆ ಸಲ್ಲಿಸಿದ್ದಾರೆ ರಾಜ್ಚಕ್ಕೆ ಕೇಂದ್ರದಿಂದ ಅಗತ್ಯವಿರುವ ಎಲ್ಲಾ ನೆರವನ್ನು ನೀಡುವುದಾಗಿ ಪ್ರಧಾನಮಂತ್ರಿ ಹೇಳಿದ್ದಾರೆ ಅರೆ ಸೇನಾ ಪಡೆಗಳ ಪ್ರತಿಯೊಬ್ಬ ಯೋಧ ತನ್ನ ಕುಟುಂಬದೊಂದಿಗೆ ವರ್ಷದಲ್ಲಿ ಕನಿಷ್ಠ ನೂರು ದಿನ ಕಳೆಯುವಂತಾಗುವುದಕ್ಕೆ ಸರ್ಕಾರ ಬದ್ದವಿದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಷಾ ಹೇಳದ್ದಾರೆ ದೆಹಲಿಯಲ್ಲಿಂದು ಕೇಂದ್ರೀಯ ಮೀಸಲು ಪೊಲೀಸ್ ಪಡೆ ಸಿಆರ್ಪಿಎಫ್ನ ಮಹಾ ನಿರ್ದೇಶಕರ ಕಚೇರಿ ಕಟ್ಲಡಕ್ಕೆ ಶಂಕುಸ್ಟಾಪನೆ ನೆರವೇರಿಸಿ ಮಾತನಾಡಿದ ಅವರು ದೇಶವನ್ನು ಕಾಯುತ್ತಿರುವ ಭದ್ರತಾ ಸಿಬ್ಬಂದಿಯ ಕುಟುಂಬಗಳ ಕ್ಷೇಮಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಭರವಸೆ ನೀಡಿದ್ದಾರೆ ಯೋಧರ ಕುಟುಂಬಗಳಿಗೆ ಆರೋಗ್ಡ ಕಾರ್ಡ್ಗಳನ್ನು ನೀಡಲಾಗುವುದು ಇಂತಹ ಸೌಲಭ್ಯಗಳನ್ನು ರಾಜ್ಯ ಸರ್ಕಾರಗಳು ನೀಡಬೇಕು ಎಂದು ಹೇಳಿದರು

ಜಮ್ನು ಕಾಶ್ನೀರದ ಶ್ರೀನಗರದಲ್ಲಿ ತಾಪಮಾನ ತೀವ್ರ ಕುಸಿದಿದ್ಲು ಖ್ಯಾತ ದಲ್ ಸರೋವರ ಹಿಮದಿಂದ ಹೆಪ್ಪುಗಟ್ಲಿದೆ

ಕಾತೀರ ಕಣಿವೆ ಮತ್ತು ಕೇಂದ್ರಾಡಳತ ಪ್ರದೇಶವಾದ ಲಡಾಕ್ನಲ್ಲಿ ಕನಿಷ್ಣ ತಾಪಮಾನ ಸಾಮಾನ್ಲಕ್ಷಿಂತ ಅನೇಕ ಡಿಗ್ರಿ ಸೆಲ್ಲಿಯಸ್ ಕುಸಿದಿದೆ ಇದರಿಂದ ಕೆಲ ಪ್ರದೇಶಗಳಲ್ಲಿ ತೀವ್ರ ಶೀತಗಾಳಿ ಬೀಸುತ್ತಿದೆ

ಬಿಹಾರದಲ್ಲಿ ಶೀತಗಾಳಿಯಿಂದ ಸಾಮಾನ್ಯ ಜನಜೀವನಕ್ಕೆ ತೊಂದರೆಯಾಗಿದೆ

ರಾಜಸ್ತಾನದಲ್ಲೂ ಇದೇ ವಾತಾವರಣ ಮುಂದುವರೆದಿದ್ಲು

ಶೀತಗಾಳಿ ವಾತಾವರಣ ಮುಂದುವರೆದಿದೆ ನಗರದಲ್ಲಿ ದಟ್ಟಮಂಜು ಆವರಿಸಿದ್ದು

ರಷ್ಠಾದ ಮಾಸ್ಕೊದಲ್ಲಿ ನಡೆದ ಕುತೂಪಲಕಾರಿ ಫೈನಲ್ನಲ್ಲಿ ಕೊನೆರು ಹಂಪಿ ಚೀನಾದ ಲಿ ಟಿಂಗ್ ಜಿ ಅವರನ್ನು ಮಣಿಸಿದರು ಆರಂಭದ ಪಂದ್ಕದಲ್ಲಿ ಸೋಲು ಕಂಡಿದ್ದ ಕೊನೆರು ಹಂಪಿ ನಂತರದ ಎಲ್ಲಾ ಸುತ್ತುಗಳಲ್ಲಿ ಅತ್ಯತ್ತುಮ ಪ್ರದರ್ಶನ ನೀಡಿದರು ಚೀನಾದ ಟಿಂಗ್ ಜೆ ಬೆಳ್ಳಿ ಟರ್ಕಿಯ ಎಕಾಟೆರಿನಾ ಅಟಾಲಿಕ್ ಕಂಚು ಪದಕ ಗಳಿಸಿದರು ಭಾರತದ ಅತ್ಯುತ್ತಮ ಜೆಸ್ ಆಟಗಾರರಾಗಿದ್ದಾರೆ ಪುರುಷರ ವಿಭಾಗದಲ್ಲಿ ನಾರ್ವೆಯ ಮ್ಯಾಗ್ನಸ್ ಕಾರ್ಲ್ಸನ್ ಪ್ರಶಸ್ತಿ ಗೆದ್ದಿದ್ದಾರೆ